ಕಳೆದ ಸಂಜೆ ನವದೆಹಲಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ತೈಲ ಮತ್ತು ಅನಿಲ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯ ಬಲಪಡಿಸುವುದು ಭೇಟಿಯ ಕಾರ್ಯಸೂಚಿಯಲ್ಲಿ ಪ್ರಮುಖವಾಗಿದೆ ಎಂದರು ಭಾರತ ಮತ್ತು ರಷ್ಯಾ ದೇಶಗಳೆರಡೂ ರಕ್ಷಣಾ ಮತ್ತು ಪರಮಾಣು ಕ್ಷೇತ್ರಗಳಲ್ಲಿನ ಸಾಂಪ್ರದಾಯಿಕ ಸಹಕಾರವನ್ನು ಆರ್ಥಿಕತೆಯ ಹೊಸ ಎತ್ತರಕ್ಕೆ ವಿಸ್ತರಿಸಲು ಬಯಸುತ್ತವೆ ಅವರು ಹೇಳಿದರು ಗಣಿಗಾರಿಕೆ ಕೌಶಲ್ಕಾಭಿವೃದ್ಧಿ ಸ್ಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬಾಂಧವ್ಯವನ್ನು ಮತ್ತಪ್ಟು ಬಲಪಡಿಸಲು ಎರಡೂ ದೇಶಗಳು ಬಯಸುತ್ತವೆ ಎಂದು ಅವರು ಹೇಳಿದರು ಪ್ರಧಾನ ಮಂತ್ರಿಯವರ ಭೇಟಯ ವೇಳೆ ಹಲವಾರು ಒಪ್ಪಂದ ಪತ್ರಗಳು ಮತ್ತು ತಿಳುವಳಿಕೆ ಪತ್ರಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇಂದೆ ಎಂದು ವಿಜಯ್ ಗೋಖಲೆ ಹೇಳಿದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಿನ್ನೆ ಗಾರ್ವಿ ಗುಜರಾತ್ ಭವನವನ್ನು ಉದ್ಘಾಟಿಸಿದರು

ಸಾಂಪ್ರದಾಯಿಕ ಮತ್ತು ಆಧುನಿಕ ಕಲಾಕೃತಿ ಮತ್ತು ತಂತ್ರಜ್ಞಾನ ಅಳವಡಿಸಲಾಗಿರುವ ಈ ಭವನವು ರಾಷ್ಟ ರಾಜಧಾನಿಯಲ್ಲಿ ಗುಜರಾತ್ನ ಜನರಿಗೆ ಮನೆಯ ರೀತಿಯಲ್ಲಿ ಸೇವೆ ಒದಗಿಸಲಿದೆ ಗುಜರಾತ್ ನ ಸಂಸ್ಟೃತಿ ಕುಶಲ ಕಲೆಯನ್ನು ಇದು ಪ್ರತಿನಿಧಿಸುತ್ತದೆ ನಂತರ ವಿಜ್ಞಾನ್ ಭವನದಲ್ಲಿ ನೆರೆದಿದ್ದ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ರಾಜ್ದದ ಅಭಿವೃದ್ದಿಗಾಗಿ ಗುಜರಾತ್ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಟ್ಟಿಯನ್ನು ಪ್ರಸ್ತುತಪಡಿಸಿದರು ಗುಜರಾತ್ ಯಾವಾಗಲೂ ಅಭಿವೃದ್ದಿಗೆ ಪ್ರಾಮುಖ್ಯತೆ ನೀಡುತ್ತದೆ ಮತ್ತು ಕಳಧ ಐದು ವರ್ಷಗಳಲ್ಲಿ ಈ ನಿಟ್ಟನಲ್ಲಿ ಪ್ರಗತಿ ಸಾಧಿಸಿದೆ ಎಂದರು ಜಲಸಂರಕ್ಷಣೆ ಮತ್ತು ಕೊಳವೆಗಳ ಮೂಲ ಕುಡಿಯುವ ನೀರಿನ ಪೂರೈಕೆಗೆ ಸಂಬಂಧಿಸಿದಂತೆ ಗುಜರಾತ್ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ಹೇಳಿದರು

ವಿವಿಧ ರಾಜ್ಯಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕುರಿತು ಕೂಡಾ ಪ್ರಧಾನಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಉಪ ಮುಖ್ಯಮಂತ್ರಿ ನಿತಿನ್ ಪಟೇಲ್ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಮತ್ತು ಇತರ ಗಣ್ಣರು ಉಪಸ್ಥಿತರಿದ್ದರು

ಮತ್ತೊಂದು ಆರ್ಬಿಟ್ ಬೇರ್ಪಡುವ ಪ್ರಕ್ರಿಯೆ ಇಂದು ಸಂಜೆ ನಡೆಯಲಿದ್ದು ಈ ಲ್ಯಾಂಡರ್ ಚಂದ್ರನ ಮೇಲ್ಟೈ ಪ್ರದೇಶಕ್ಷೆ ಸನಿಹವಾಗಲಿದೆ ಲ್ಹಾಂಡರ್ ವಿಕ್ರಮ್ ಅನ್ನು ಮೂಲ ಕಕ್ಷೆಯಿಂದ ಬೇರ್ಪಡಿಸುವ ಕೆಲಸವನ್ನು ಬೆಂಗಳೂರಿನ ಭಾರತೀಯ ಬಾಹ್ವಾಕಾಶ ಸಂಶೋಧನಾ ಸಂಸ್ವೆಯ ಚಂದ್ರಯಾನ ನಿಯಂತ್ರಣ ಕೇಂದ್ರದಲ್ಲಿನ ವಿಜ್ವಾನಿಗಳು ಮತ್ತು ಇಂಜೆನಿಯರ್ಗಳು ನಿನ್ನೆ ಯಶಸ್ವಿಯಾಗಿ ಮಾಡಿದ್ದಾರೆ

ಬೇಹುಗಾರಿಕೆ ಆಪಾದನೆಯಡಿ ಶಿಕ್ಷೆಗೊಳಗಾಗಿ ಪಾಕಿಸ್ತಾನದ ಸೆರೆಮನೆಯಲ್ಲಿರುವ ಭಾರತದ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲಭೂಷಣ್ ಜಾಧವ್ ಅವರಿಗೆ ಕಾನೂನು ನೆರವು ಒದಗಿಸುವ ಸಂಬಂಧ ಪಾಕಿಸ್ತಾನದ ರಾಯಭಾರಿ ಕಚೇರಿಯಿಂದ ಸಂಪೂರ್ಣ ವರದಿ ಬಂದ ಬಳಿಕ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಭಾರತ ತಿಳಿಸಿದೆ ಇಸ್ಲಾಮಾಬಾದ್ನಲ್ಲಿ ನಿನ್ನೆ ಭಾರತದ ರಾಯಭಾರಿ ಕಚೇರಿ ಅಧಿಕಾರಿಗಳು ಕುಲಭೂಷಣ್ ಜಾಧವ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು ಜಾಧವ್ ಅವರಿಗೆ ಕಾನೂನು ನೆರವು ಒದಗಿಸುವಂತೆ ಅಂತಾರಾಷ್ಟೀಯ ನ್ಯಾಯಾಲಯ ನೀಡಿರುವ ನಿರ್ದೇಶನದನ್ವಯ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಈ ಕುರಿತು ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ವಕ್ತಾರ ರವೀಶ್ ಕುಮಾರ್ ಪ್ರತಿಕ್ರಿಯೆ ನೀಡಿ ಪಾಕಿಸ್ತಾನ ವಿಯೆನ್ನಾ ಸಮ್ಮೇಳನದ ನಿರ್ಣಯಗಳನ್ನು ಉಲ್ಲಂಘಿಸಿದೆ

ಈ ಹಿನ್ನೆಲೆಯಲ್ಲಿ ರಾಯಭಾರಿ ಕಚೇರಿ ಅಧಿಕಾರಿಗಳು ಕುಲಭೂಷಣ್ ಜಾಧವ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದ್ದಾರೆ ಎಂದರು ಜಮ್ಮ ಕಾಶ್ವೀರಕ್ಷೆ ವಿಶೇಷ ಅಧಿಕಾರ ರದ್ದುಪಡಿಸಿದ ನಂತರ ಕಣಿವೆ ರಾಜ್ಲದಲ್ಲಿ ಪರಿಸ್ತಿತಿ ಸಹಜ ಸ್ನಿತಿಗೆ ಮರುಳುತ್ತಿದೆ

ಜಮ್ನು ಮತ್ತು ಲಡಾಕ್ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮೊದೈಲ್ ಸಂಪರ್ಕ ವ್ಣವಸ್ಥೆಯನ್ನು ಪುನರ್ ಸ್ಥಾಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಭಾರತಮ ಕಿರಿಯರ ವಿಶ್ವಕಪ್ ಸೇರಿದಂತೆ ಶೂಟಿಂಗ್ ಚಾಂಪಿನ್ಶಿಫ್ ಗಳಲ್ಲಿ ಇತ್ತೀಚೆಗೆ ನಡೆದ ಎಲ್ಲಾ ಪಂದ್ಲಾವಳಿಗಳಿಗಿಂತ ಹಿಂದೆಂದೂ ಇಲ್ಲದಂತಹ ಅತ್ಲುತ್ತಮ ಸಾಧನೆ ಮಾಡಿದೆ